ರಮೇಶ್ ಕುಮಾರ್ ಅವರಿಗೆ ನಿರ್ದೇಶನ ನೀಡಿದೆ

ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠವು ಸ್ವೀಕರ್ ಮತ್ತು ಅತ್ಪಪ್ತ ಶಾಸಕರು ಸಲ್ಲಿಸಿದ್ದ ಹಲವು ಮನವಿಗಳ ಪರಿಶೀಲನೆ ನಡೆಸಿ ಈ ನಿರ್ದೇಶನ ನೀಡಿವೆ ಕರ್ನಾಟಕ ಸಮ್ನಿಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ವಿಧಾನಸಭೆಯ ವಿಶ್ವಾಸಮತ ಯಾಚಿಸುವುದಾಗಿ ಪ್ರಕಟಿಸಿದ್ದಾರೆ

ಹಾಗಾಗಿ ತಾವು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲು ಸಿದ್ಧನಿದ್ದೇನೆ ಇದಕ್ಕೆ ದಿನಾಂಕ ನಿಗದಿ ಮಾಡಿ ಎಂದು ಅವರು ಸ್ವೀಕರ್ ಕೆ

ರಮೇಶ್ ಕುಮಾರ್ ಅವರಲ್ಲಿ ಮನವಿ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಉದ್ವವಾಗಿರುವ ರಾಜಕೀಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ವಿಧಾನಸಭಾ ಸ್ವೀಕರ್ ಕೆ

ರಮೇಶ್ ಕುಮಾರ್ ಅವರು ಪಕ್ಷಪಾತವಿಲ್ಲದ ಪಾತ್ರ ವಹಿಸಬೇಕು ಎಂದು ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಒತ್ತಾಯಿಸಿದ್ದಾರೆ ಸಂಸತ್ ಭವನದ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ಸಂಜೆ ಭಿನ್ನಮತೀಯ ಶಾಸಕರು ಸಲ್ಲಿಸಿರುವ ರಾಜೀನಾಮೆ ಪತ್ರಗಳನ್ನು ಸ್ಪೀಕರ್ ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕದ ರಾಜಕೀಯ ಬಿಕ್ಕಟ್ಟು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಆಂತರಿಕ ವಿಷಯ ಇದರಲ್ಲಿ ಬಿಜೆಪಿ ಮಾಡಬೇಕಾದ ಕೆಲಸ ಏನು ಇಲ್ಲ ಎಂದು ಅವರು ತಿಳಿಸಿದರು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮರಾಠ ಸಮುದಾಯದವರಿಗೆ ಮೀಸಲಾತಿ ಕಲ್ಪಿಸುವಂತೆ ಬಾಂಬೆ ಹೈಕೋರ್ಟ್ ನೀಡಿರುವ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಮನವಿಗಳ ಕುರಿತು ಉತ್ತರ ನೀಡುವಂತೆ ಸುಪ್ರೀಂ ಕೋರ್ಟ್ ಮಹಾರಾಷ್ಷ ಸರ್ಕಾರಕ್ಕೆ ಸೂಚನೆ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠವು ಬಾಂಬೆ ಹೈಕೋರ್ಟ್ನ ಆದೇಶಕ್ಷೆ ತಡೆಯಾಜ್ಞೆ ನೀಡದೆ ಮೇಲ್ಲನವಿಗಳ ಕುರಿತು ಉತ್ತರ ನೀಡುವಂತೆ ಮಹಾರಾಷ್ಟ ಸರ್ಕಾರಕ್ಷೆ ಸೂಚನೆ ನೀಡಿದೆ

ದೆಹಲಿಯಲ್ಲಿ ನಾಲ್ಲನೇ ಹಂತದ ಮೆಟ್ರೋ ಕಾಮಗಾರಿ ಆರಂಭಿಸುವಂತೆ ಸುಪ್ರೀಂಕೋರ್ಟ್ ಇಂದು ಆದೇಶಿಸಿದೆ

ನಾಲ್ಲನೇ ಹಂತದ ದೆಹಲಿ ಮೆಟ್ರೋ ಯೋಜನೆಯು ಆರು ಕಾರಿಡಾರ್ಗಳನ್ನು ಹೊಂದಿದೆ ಏರೋ ಸಿಟಿಯಿಂದ ತುಫಲಕ್ಬಾದ್ ಇಂದ್ರಲೋಕದಿಂದ ಇಂದ್ರಪ್ರಸ್ಟ ಲಜ್ಜತ್ ನಗರದಿಂದ ಸಾಕೇತ್ ಜಿ ಬ್ಲಾಕ್ ಮುಕುಂದಪುರದಿಂದ ಮೌಜ್ಪುರ ಜಾನಕಿಪುರದ ಪಶ್ಚಿಮ ಭಾಗದಿಂದ ಆರ್

ಪರಿಸರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರವು ನಾಲ್ಕನೇ ಹಂತದ ಮೆಟ್ರೋ ಯೋಜನೆಯ ಸಮಗ್ರ ವರದಿಯನ್ನು ಇತ್ತೀಚೆಗೆ ನ್ನಾಯಾಲಯಕ್ತೆ ಸಲ್ಲಿಸಿತ್ತು ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಮತ್ತು ದೀಪಕ್ ಗುಪ್ತಾ ಅವರಿದ್ದ ನ್ಯಾಯಪೀಠವು ಕಾಮಗಾರಿ ಆರಂಭಿಸುವಂತೆ ಅನುಮತಿ ನೀಡಿದೆ ದೆಹಲಿ ಸರ್ಕಾರ ಕೂಡ ಈ ಯೋಜನೆಗೆ ಒಪ್ಪಿಗೆ ಸೂಚಿಸಿದೆ ಕರ್ತಾರ್ಮರ ಕಾರಿಡಾರ್ ಯೋಜನೆ ಕುರಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಭಾನುವಾರ ಮಾತುಕತೆ ನಡೆಯಲಿದೆ ವಾಘಾಗಡಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಉಭಯ ರಾಷ್ಟಗಳು ಕರ್ತಾರ್ಮರ್ ಕಾರಿಡಾರ್ ಯೋಜನೆ ಮತ್ತು ಅದಕ್ಕೆ ಸಂಬಂಧಿಸಿದ ತಾಂತ್ರಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿವೆ ಈ ಸಭೆಯ ಮಾತುಕತೆ ಕುರಿತು ಭಾರತ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಯಾತ್ರಿಗಳು ಭೇಟಿ ನೀಡಲು ಅನುಕೂಲ ಕಲ್ಪಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲು ಭಾರತ ಉತ್ಸುಕವಾಗಿದೆ ಪಂಜಾಬ್ನ ಡೇರಾ ಬಾಬಾ ನಾನಕ್ನಲ್ಲಿ ಪ್ರಯಾಣಿಕರ ಟರ್ಮಿನಲ್ ನಿರ್ಮಿಸುವ ಕಾಮಗಾರಿ ಭರದಿಂದ ಸಾಗಿದೆ

ವಿದೇಶಿ ನೇರ ಹೂಡಿಕೆ ಸೆಳೆಯುವ ಜೊತೆಗೆ ವಿತ್ತೀಯ ಸದೃಢತೆ ಕಾಪಾಡುವ ಮಾರ್ಗಸೂಚಿಯಲ್ಲಿ ಯಾವುದೇ ರಾಜೀ ಇಲ್ಲ ಕೃಷಿ ಸಾಮಾಜಿಕ ಮತ್ತು ಆರೋಗ್ಯ ವಲಯಗಳಿಗೆ ಪೂಡಿಕೆ ಆಕರ್ಷಿಸಲಾಗುವುದು ಕೃಷಿಕರ ಕಲ್ಯಾಣಕ್ಕಾಗಿ ಬಜೆಟ್ನಲ್ಲಿ ಸಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಕೃಷಿ ವಲಯದ ಸಮಗ್ರ ಸುಧಾರಣೆಗೆ ಆದ್ಯತೆಯ ಒತ್ತು ನೀಡಲಾಗಿದೆ ಎಂದು ಸಚಿವರು ವಿವರ ನೀಡಿದರು ಕೇಂದ್ರೀಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕಕ್ಕೆ ಲೋಕಸಭೆಯಲ್ಲಿಂದು ಧ್ವನಿಮತದ ಅಂಗೀಕಾರ ದೊರೆತಿದೆ ಆಂಧ್ರ ಪ್ರದೇಶದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ವಾಪಿಸಲು ಈ ತಿದ್ದುಪಡಿ ವಿಧೇಯಕವು ಅನುವು ಮಾಡಿಕೊಡಲಿದೆ

ಮಾನನಷ್ಷ ಮೊಕದ್ದಮೆ ಪ್ರಕರಣದಲ್ಲಿ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಅಹಮದಾಬಾದ್ ನ್ನಾಯಾಲಯ ಇಂದು ಜಾಮೀನು ನೀಡಿದೆ

ಇದನ್ನು ಪ್ರಶ್ನಿಸಿ ಅಹಮದಾಬಾದ್ ಜಿಲ್ಲಾ ಸಹಕಾರಿ ಬ್ಬಾಂಕ್ ಮತ್ತು ಅದರ ಅಧ್ಯಕ್ಷ ಅಜಯ್ ಪಟೇಲ್ ಅವರು ರಾಹುಲ್ ವಿರುದ್ದ ಮಾನನಷ್ಟ ಮೊಕದ್ದಮೆ ಹೂಡಿದ್ದರು

ಮುನ್ನಿ ಅವರು ಜಾಮೀನು ಮನವಿಗೆ ಸಮ್ಹಿ ಸೂಚಿಸಿದರು ತಮಿಳುನಾಡಿನ ವೆಲ್ಲೂರಿನ ಜೋಲಾರ್ ಪೇಟೆ ರೈಲು ನಿಲ್ವಾಣದಿಂದ ನೀರು ತುಂಬಿದ ಬೋಗಿಗಳನ್ನು ಇಂದು ಚೆನ್ನೈಗೆ ರವಾನಿಸಲಾಗಿದೆ

ಛತ್ತೀಸ್ಗಢದ ದಂತೇವಾಡ ಜಿಲ್ಲೆಯ ದಬ್ಬಾ ಅರಣ್ಯ ಪ್ರದೇಶದಲ್ಲಿ ಭದ್ರತಾಪಡೆಗಳು ದಾಳಿ ಕಾರ್ಯಾಚರಣೆ ನಡೆಸಿ ಮಾವೋವಾದಿ ನಾಯಕನನ್ನು ಹತ್ಯೆ ಮಾಡಿದೆ ಜಿಲ್ಲಾ ಮೊಲೀಸ್ ಮೀಸಲು ಪಡೆ ಮತ್ತು ಮಾವೋವಾದಿಗಳ ನಡುವೆ ಗುಂಡಿನ ದಾಳಿ ನಡೆಯಿತು ಈ ದಾಳಿಯಲ್ಲಿ ಮಾವೋವಾದಿ ನಾಯಕನನ್ನು ಪತ್ತು ಮಾಡಲಾಗಿದೆ ಈತನ ತಲೆಗೆ ಛತ್ತೀಸ್ಗಢ ಸರ್ಕಾರ ಐದು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿತ್ತು ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಭೀಮಾ ಮಾಂಡವಿ ಪತ್ತೆಯಲ್ಲಿ ಈತನ ಕೈವಾಡ ಇತ್ತು ಎಂದು ಮೊಲೀಸರು ತಿಳಿಸಿದ್ದಾರೆ

ಅಗತ್ಯ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯೇ ಇದಕ್ಕೆ ಕಾರಣ

ಈ ವರ್ಷದ ಜನವರಿಯಿಂದಲೂ ಚಿಲ್ಲರೆ ಹಣದುಬ್ಬರ ಏರಿಕೆ ಕಾಣುತ್ತಲೇ ಇದೆ ಸಟ್ಲೇಜ್ ಯಮುನಾ ನದಿ ಸಂಪರ್ಕ ಕಲ್ಪಿಸುವ ವಿವಾದ ಕುರಿತು ಸುಪ್ರೀಂಕೋರ್ಟ್ ನೀಡಿರುವ ನಿರ್ದೇಶನವು ಸಮಿತಿ ಮಟ್ಟದ ಮಾತುಕತೆಗೆ ಸಹಾಯಕವಾಗಲಿದೆ ಎಂದು ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಆಶಾಭಾವ ವ್ಯಕ್ತಪಡಿಸಿದ್ದಾರೆ

ವಿಂಬಲ್ಡನ್ ಟೆನಿಸ್ನ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯ ನಡೆಯುತ್ತಿದ್ದು ವಿಶ್ವದ ಅಗ್ರ ಶ್ರೇಯಾಂಕಿತ ನೋವಾಕ್ ಜೋಕೋವಿಚ್ ಮತ್ತು ರಾಬರ್ಟೊ ಬಾಟಿಸ್ಟಾ ಅಗಟ್ ನಡುವೆ ಸೆಣಸಾಟ ನಡೆಯುತ್ತಿದೆ

ವಿಂಬಲ್ಡನ್ ಟೆನಿಸ್ನ ಮಹಿಳಾ ಸಿಂಗಲ್ಸ್ನ ಫೈನಲ್ ಪಂದ್ಯ ನಾಳೆ ನಡೆಯಲಿದ್ದು ಸೆರೆನಾ ವಿಲಿಯಮ್ಸ್ ಮತ್ತು ಸಿಮೋನಾ ಹಲೆಪ್ ಮುಖಾಮುಖಿಯಾಗಲಿದ್ದಾರೆ